ಬೆಂಗಳೂರಿನ ಯಲಹಂಕ ವಾಯು ನೆಲೆಯಲ್ಲಿ ನಡೆಯುತ್ತಿರುವ ಏರೋ ಇಂಡಿಯಾ ಪ್ರದರ್ಶನದ ಮೂರನೇ ದಿನವಾದ ಇಂದು ಅನೇಕ ವಿನೂತನ ಯುದ್ದ ವಿಮಾನಗಳು ಆಕಾಶದಲ್ಲಿ ಹಾರಾಡುವ ಮೂಲಕ ನರೆದಿದ್ದ ಜನರನ್ನು ಚಕಿತಗೊಳಿಸಿದವು ಹೆಚ್ ಎಎಲ್ ಹಾಗೂ ಎಡಿಎ ನಿರ್ಮಿಸಿರುವ ಅ ನೌಕಾಪಡೆ ಬಳಕೆಯ ಹಗುರ ಹೆಲಿಕಾಪ್ಟರ್ಗಳು ಆಕಾಶದಲ್ಲಿ ಇಂದು ಹಾರಾಟ ನಡೆಸಿದವು ಅಮೆರಿಕ ರಷ್ಕಾ ಪ್ರಾನ್ಸ್ ಸೇರಿದಂತೆ ಹಲವು ದೇಶಗಳ ಯುದ್ದವಿಮಾನಗಳು ಹಾರಾಟ ನಡೆಸುವ ಮೂಲಕ ತಮ್ಮ ಸಾಮರ್ಥ್ಯವನ್ನು ಪ್ರದರ್ತಿಸಿದವು ಏರೋಷೋನಲ್ಲಿ ಡಿಆರ್ಡಿಒ ಹಾಗೂ ಭಾರತದ ಡೈನಾವಿಕ್ಸ್ ಕಂಪನಿಯಿಂದ ತಯಾರಿಸಲ್ಪಟ್ಟ ಆಕಾಶ್ ಯುದ್ದ ವಿಮಾನ ಎಲ್ಲರ ಗಮನ ಸಳೆಯಿತು

ಉಪಾಧ್ಯಕ್ಷರ ಚುನಾವಣೆ ನಡೆಯಲಿದ್ದು ಬಿಜೆಪಿ ಜೊತೆ ಮೈತ್ರಿ ಮುಂದುವರಿಸಲು ಜೆಡಿಎಸ್ ಆಸಕ್ತಿ ತೋರಿದೆ ಜೆಡಿಎಸ್ ಸರ್ವ ಸದಸ್ಯರ ಒಪ್ಪಿಗೆ ಮೇರೆಗೆ ಈ ಬಗ್ಗೆ ತೀರ್ಮಾನಿಸಲಾಗಿದೆ ಎಂದು ಸಚಿವ ಜಿ

ದೇವೇಗೌಡ ಹೇಳಿದ್ದಾರೆ ಮೈಸೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಇದು ಇಂದಿನ ತೀರ್ಮಾನವಲ್ಲ ಹಿಂದೆಯೇ ಮಾಡಿಕೊಂಡಿದ್ದ ತೀರ್ಮಾನ ಜೆಡಿಎಸ್ ಸಭೆ ವೇಳೆ ಎಲ್ಲ ಸದಸ್ಯರು ಇದಕ್ಕೆ ಒಪ್ಪಿದ್ದಾರೆ ಎಂದು ಸ್ಪಷ್ಟಪಡಿಸಿದರು ಲೋಕಸಭಾ ಚುನಾವಣೆಯಲ್ಲಿ ಈಗಾಗಲೇ ಕಾಂಗ್ರೆಸ್ ಜೊತೆ ಹೊಂದಾಣಿಕೆ ಮಾಡಿಕೊಳ್ಳಲು ಪಕ್ಷದ ವರಿಷ್ಟರು ತೀರ್ಮಾನಿಸಿದ್ದಾರೆ ಇದಕ್ಕೆ ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಮಾಜಿ ಪ್ರಧಾನಿ ದೇವೇಗೌಡ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಥನವರ ಸಹಮತ ಇದೆ

ಅದಕ್ಕಾಗಿ ಎಲ್ಲಾ ಸಮಾನ ಪಕ್ಷಗಳು ಒಟ್ಟಾಗಲು ತೀರ್ಮಾನಿಸಿವೆ ಎಂದರು ಒಂದು ವೇಳೆ ಕಾಂಗ್ರೆಸ್ ಜೊತೆ ಮೈತ್ರಿ ಸಾಧ್ಯವಾಗದಿದ್ದಲ್ಲಿ ಜೆಡಿಎಸ್ ಸ್ವತಂತ್ರವಾಗಿ ಸ್ಪರ್ಧಿಸಲು ಸಿದ್ಧ

ಈಗ ನಿರ್ಧಾರ ಬದಲಿಸಲು ಸಾಧ್ಯವಿಲ್ಲ ಈ ಕುರಿತು ಕಾಂಗ್ರೆಸ್ ನಾಯಕರ ಜತೆಯೂ ಮಾತನಾಡಲಾಗಿದೆ ಎಂದರು

ಸ್ಥೀಯ ಪರಿಸ್ಥಿತಿಗೆ ಅನುಗುಣವಾಗಿ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಎಂದರು

ಎಸ್ ಯಡಿಯೂರಪ್ಪ ವಿರುದ್ದ ದಾಖಲಾದ ಎಫ್ಐಆರ್ ರದ್ದುಮಾಡಬೇಕೆಂದು ಕೋರಿ ಸಲ್ಲಿಸಲಾಗಿದ್ದ ಅರ್ಜಿ ಕುರಿತು ರಾಜ್ಯ ಹೈಕೋರ್ಟ್ನ ಕಲಬುರಗಿ ವಿಭಾಗೀಯ ಪೀಠ ಇಂದು ಮಧ್ಯಂತರ ತೀರ್ಮ ನೀಡಿದ್ದು ಯಡಿಯೂರಪ್ಪ ಅವರ ವಿಚಾರಣೆಗೆ ತಡೆ ಆದೇಶ ನೀಡಿದೆ ಈ ಮಧ್ಯಂತರ ಆದೇಶ ಪ್ರಕರಣದ ಇನ್ನೂ ಮೂವರಿಗೂ ಅನ್ವಯವಾಗುತ್ತದೆ ನಿನ್ನೆ ಯಡಿಯೂರಪ್ಪ ಅವರ ಮನವಿ ಅರ್ಜಿಯನ್ನು ವಿಚಾರಣೆಗೆ ಕೈಗೆತ್ತಿಕೊಂಡ ನ್ನಾಯಮೂರ್ತಿ ಪಿ ಜಿ

ಪಾಟೀಲ್ ತಮ್ನ ನಿರ್ಧಾರವನ್ನು ಇಂದು ಪ್ರಕಟಿಸುವುದಾಗಿ ತಿಳಿಸಿದ್ದರು

ಸಭೆಯಲ್ಲಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ತಿ ವಿ

ಮಲ್ಲಣ್ಣ ರಾಜ್ಯ ಶಕ್ತಿ ಕಾರ್ಯಕ್ರಮದ ಸಂಚಾಲಕ ಸೂರಜ್ ಹೆಗಡೆ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು

ಇದನ್ನು ನಮಾಮಿ ಗಂಗೆ ಯೋಜನೆಗೆ ಸಮರ್ಪಿಸಲಾಗುವುದು

ವಿಶ್ವಕ್ಷೆ ಭಯೋತ್ವಾದನೆ ದೊಡ್ಡ ಬೆದರಿಕೆಯಾಗಿರುವ ಈ ದಿನಗಳಲ್ಲಿ ವಿಶ್ವಶಾಂತಿ ಎಷ್ಟು ಮುಖ್ಯ ಎನ್ನುವುದನ್ನು ಈ ಪ್ರಶಸ್ತಿ ಒತ್ತಿಹೇಳುತ್ತದೆ ಎಂದರು ಜಾಗತಿಕ ಆರ್ಥಿಕತೆ ಮತ್ತು ಭಾರತದ ಆರ್ಥಿಕತೆಯ ಚೇತರಿಕೆಗೆ ಹಾಗೂ ಅಂತಾರಾಷ್ಷೀಯ ಸಹಕಾರ ವಲಯಕ್ಕೆ ನೀಡಿರುವ ಕೊಡುಗೆಯನ್ನು ಪರಿಗಣಿಸಿ ಪ್ರಧಾನಮಂತ್ರಿಗಳಿಗೆ ಈ ಪ್ರಶಸ್ತಿಯನ್ನು ನೀಡಲಾಗಿದೆ ಶ್ರೀಮಂತ ಮತ್ತು ಬಡ ರಾಷ್ನಗಳ ನಡುವಣ ಸಾಮಾಜಿಕ ಹಾಗೂ ಆರ್ಥಿಕ ಅಸಮತೋಲನ ನಿವಾರಣೆಯ ಪ್ರಯತ್ನವಾದ ಮೋದಿನಾಮಿಕ್ಸ್ ಅನ್ನು ಪರಿಗಣಿಸಿ ನರೇಂದ್ರ ಮೋದಿ ಅವರಿಗೆ ಈ ಪುರಸ್ಕಾರವನ್ನು ನೀಡಲಾಗುತ್ತಿದೆ ಎಂದು ಪ್ರಶಸ್ತಿ ವಿತರಕರು ವಿವರಿಸಿದರು

ಮಡಿಕೇರಿಯಲ್ಲಿನ ಜಿಲ್ಲಾಧಿಕಾರಿ ಕಜೇರಿ ಸಭಾಂಗಣದಲ್ಲಿಂದು ಪುನರ್ವಸತಿ ಕೇಂದ್ರಗಳಲ್ಲಿ ಒದಗಿಸಲಾಗುತ್ತಿರುವ ಮೂಲಭೂತ ಸೌಕರ್ಯಗಳ ಬಗ್ಗೆ ನಡೆದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು ಪ್ರತಿ ಮನೆಗೆ ಪ್ರತ್ಯೇಕ ಕುಡಿಯುವ ನೀರಿನ ವ್ಯವಸ್ಥೆ ಒಳಚರಂಡಿ ವ್ಯವಸ್ಥೆ ಹಾಗೂ ಅಗತ್ಯ ಮೂಲ ಸೌಕರ್ಯಗಳನ್ನು ಕಲ್ಪಿಸಿ ಬಾಕಿ ಉಳಿದಿರುವ ಮನೆಗಳ ಕಾಮಗಾರಿಗಳನ್ನು ಪೂರ್ಣಗೊಳಿಸುವಂತೆ ಸಂಬಂಧಪಟ್ಟ ಅಧಿಕಾರಿಗಳಗೆ ಸೂಚಿಸಿದರು

ಹಲವು ವಿದ್ಯಮಾನಗಳ ಬಗ್ಗೆ ತಮ್ಮ ಚಿಂತನೆಗಳನ್ನು ಅವರು ದೇಶದ ಹಾಗೂ ವಿದೇಶಗಳಲ್ಲಿ ನೆಲೆಸಿರುವ ಭಾರತೀಯ ಸಮುದಾಯದೊಂದಿಗೆ ವಿನಿಮಯ ಮಾಡಿಕೊಳ್ಳಲಿದ್ದಾರೆ